ಈ ಬಾರಿ ಗೋಧಿ ಬಂಪರ್ ಇಳುವರಿ ನಿರೀಕ್ಷಿಸಲಾಗಿದ್ದು ಇನ್ನೂ ಹೆಚ್ಚು ಅವಧಿಗೆ ಸಾಕಾಗುವಷ್ಟು ಗೋಧಿ ದಾಸ್ತಾನಿನ ಭರವಸೆ ಇದೆ

ಎಲ್ಲ ರಾಜ್ಯಗಳಗೂ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಆಹಾರಧಾನ್ಯಗಳ ಸಾಗಾಟ ಮತ್ತು ವಿತರಣೆಗೆ ತಡೆರಹಿತ ವ್ಯವಸ್ಥೆ ಕಲ್ಪಿಸಲಾಗಿದೆ ರೈಲ್ವೆ ಇಲಾಖೆ ಪ್ರತಿಯೊಂದು ರಾಜ್ಯಕ್ಕೂ ಪಡಿತರ ಪೂರೈಕೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ

ಪಡಿತರ ವ್ಯವಸ್ಥೆಯ ಮೂಲಕ ವಿತರಿಸಲು ಉರುಟುಧಾನ್ಲಗಳು ಮತ್ತು ಬೇಳೆಕಾಳುಗಳನ್ನು ಸಹ ಪೂರೈಸಲಾಗುತ್ತಿದೆ ಪಡಿತರ ವ್ಯವಸ್ಥೆಯಷ್ಷೇ ಅಲ್ಲದೇ ಸಂಕಷ್ನದಲ್ಲಿರುವ ಬಡವರು ಮತ್ತು ವಲಸೆ ಕಾರ್ಮಿಕರಿಗೆ ಆಹಾರ ಪೂರ್ವಕೆಗೆ ನೆರವಾಗ ಬಯಸುವ ಸಂಸ್ಥೆಗಳಗೂ ಸಪ ಸಬ್ಲಡಿ ದರಗಳಲ್ಲಿ ಖರೀದಿಗೆ ಸರ್ಕಾರ ಅವಕಾಶ ಕಲ್ಪಿಸಿದೆ ಎಂದು ಸಚಿವ ಪಾಸ್ವಾನ್ ತಿಳಿಸಿದ್ದಾರೆ

ಗ್ರಾಹಕರ ವ್ಯವಹಾರಗಳ ಕಾರ್ಯದರ್ತಿ ಪವನ್ಕುಮಾರ್ ಅಗರ್ವಾಲ್ ಈ ಕಂಪನಿಗಳೊಂದಿಗೆ ಈಗಾಗಲೇ ಮೊದಲ ಸುತ್ತಿನ ಸಮಾಲೋಚನೆ ನಡೆಸಿದ್ದಾರೆ

ಈ ಅಂಗಡಿಗಳಲ್ಲಿ ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಸರ್ಕಾರ ಸೂಚಿಸಿರುವ ಎಲ್ಲ ಆರೋಗ್ಯ ಮತ್ತು ಸುರಕ್ಷತಾ ಕ್ರಮಗಳಾದ ಗ್ರಾಹಕರಿಗೆ ಹ್ಯಾಂಡ್ ಸ್ಥಾನಿಟ್ಟೆಜರ್ ಪೂರೈಕೆ ಮಳಿಗೆ ಒಳಗೆ ವೈರಾಣು ನಿರೋಧಕ ಸಿಂಪಡಣೆ ಎಲ್ಲ ಸಿಬ್ಬಂದಿಗೆ ಮುಖಗವಸು ಪೂರೈಕೆ ಕಡ್ಡಾಯವಾಗಿರುತ್ತದೆ ು ಗ್ರಾಪಕ ವ್ಯವಹಾರಗಳ ಸಚಿವಾಲಯ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಇಂದು ಕಲಬುರಗಿಯಲ್ಲಿ ಎರಡು ಪ್ರಕರಣ ದೃಢಪಟ್ಟವೆ

ಎಸ್ ಯಡಿಯೂರಪ್ಪ ಬೆಂಗಳೂರಿನ ಪಲವು ಬಡಾವಣೆಗಳಿಗೆ ಭೇಟಿ ನೀಡಿ ಸ್ವಚ್ನತೆ ಹಾಗೂ ಲಾಕ್ಡೌನ್ ನಿಯಮ ಪಾಲನೆ ಕುರಿತು ಪರಿಶೀಲಿಸಿದರು

ಈ ಮಹಿಳೆಯ ಪ್ರವಾಸ ವಿವರ ಪರಿಶೀಲಿಸಲಾಗುತ್ತಿದ್ದು

ಎಲ್ಲರನ್ನು ಕ್ವಾರೆಂಟ್ಟೆನ್ಗೆ ಒಳಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವೈ

ಪಾಟೀಲ್ ತಿಳಿಸಿದ್ದಾರೆ

ಇನ್ನೊಂದು ಪ್ರಕರಣ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದಲ್ಲಿ ದೃಢಪಟ್ಟದೆ ಎಂದು ಆರೋಗ್ಯ ಇಲಾಖೆ ಪ್ರಕಟಣೆ ತಿಳಿಸಿದೆ

ಶರತ್ ತಿಳಿಸಿದ್ದಾರೆ

ಲತಾ ತಿಳಿಸಿದ್ದಾರೆ

ಕೊರೊನಾ ವೈರಾಣು ಸೋಂಕಿನ ಚಿಕಿತ್ತೆಗೆ ಬಳಸುವ ಪ್ನಾರಾಸಿಟಮೊಲ್ ಆಧಾರಿತ ದಿಷಧ ಖರೀದಿಸುವವರ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಹಾಗೂ ಈ ದಿಷಧ ಖರೀದಿಗೆ ಚೀಟ ನೀಡಿದ ವೈದ್ಯರ ಹೆಸರನ್ನು ಕಡ್ಡಾಯವಾಗಿ ಪಡೆದುಕೊಳ್ಳುವಂತೆ ಧಾರವಾಡ ಜಿಲ್ಲೆಯ ಎಲ್ಲಾ ದಿಷಧ ಅಂಗಡಿಗಳಿಗೆ ಸೂಚಿಸಲಾಗಿದೆ ದಿಷಧ ಖರೀದಿ ವಿವರಗಳನ್ನು ಪ್ರತಿದಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಿಗೆ ನೀಡುವಂತೆ ಸೂಚಿಸಿರುವುದಾಗಿ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಮಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರೈಲ್ವೆ ಇಂಜಿನಿಯರಿಂಗ್ ವಿಭಾಗವು ಈ ಬೋಗಿಗಳನ್ನು ವಾರ್ಡ್ಗಳಾಗಿ ಪರಿವರ್ತಿಸಿದ್ದು ಕೊರೊನಾ ಪೀಡಿತರಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ ಎಂದು ಹೇಳಿದರು

ಆರೋಪಿಗಳು ಮನೆಯಲ್ಲಿಯೇ ಪ್ರಿಂಟರ್ ಇಟ್ಲುಕೊಂಡು ಒಂದು ಅಸಲಿ ಪಾಸ್ನಿಂದ ನೂರಾರು ನಕಲಿ ಪಾಸ್ಗಳ ನಕಲು ತೆಗೆದು ಮಾರಾಟ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ

ಈ ಸಂಬಂಧ ಪ್ರಕಟಣೆ ನೀಡಿರುವ ಅವರು ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ದತಿ ನಿಯಂತ್ರಣ ಕಾಯುದೆ ಅಡಿಯಲ್ಲಿ ಸದರಿ ಅಂಗಡಿಯ ಪರವಾನಗಿ ರದ್ದುಪಡಿಸಲಾಗಿದೆ ಅವರು ಹೇಳದ್ದಾರೆ

ಈ ಸಂಬಂಧ ಬೆಂಗಳೂರಿನಲ್ಲಿ ಹೇಳಕೆ ಬಿಡುಗಡೆ ಮಾಡಿರುವ ನಗರ ಜಿಲ್ಲಾಧಿಕಾರಿ ಜಿ ಎನ್

ಉಳಿದ ಒಂದು ಸಾವಿರ ಕೋಟಿ ರೂಪಾಯಿ ಅನ್ನು ಯೋಜನೆಗೆ ಮೀಸಲಿಡಲಾಗಿದೆ ಎಂದು ಹೇಳಿದರು ಉದ್ಲೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣ ಭಾಗದ ಪುಷ್ಕರಣಿ ಕೆರೆ ಹಾಗೂ ರಸ್ತೆಗಳ ಅಭಿವೃದ್ದಿಗೆ ಆದ್ದತೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ರಾಜ್ಜದಲ್ಲಿನ ಗೋಶಾಲೆಗಳಿಗೆ ಪಶು ಆಹಾರ ಪೂರೈಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ತಿಂಗಳಗೆ ಸಾಕಾಗುವಷ್ಟು ಪಶು ಆಹಾರವನ್ನು ಗೋಶಾಲೆಗಳಿಗೆ ಪೂರೈಸಲಾಗುವುದು ಎಂದು ಹೇಳಿದರು

ಪಾಟೀಲ್ ಅವರಿಗೆ ಇಂದು ಹಸ್ತಾಂತರಿಸಿದರು ಮ್ನೆಸೂರಿನಲ್ಲಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಶ್ನೆ ಸಿಎಸ್ಐಆರ್ ಆದಾಯ ತೆರಿಗೆ ಇಲಾಖೆ ಸಹಯೋಗದೊಂದಿಗೆ ಲಾಕ್ಡೌನ್ನಿಂದ ಸಂಕಷ್ಷಕ್ಕೆ ಸಿಲುಕಿರುವ ವಲಸೆ ಕಾರ್ಮಿಕರಿಗೆ ಆಹಾರ ಪೂರೈಕೆ ಮಾಡುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಯಾಪುರದಲ್ಲಿ ಕೊರೊನಾ ವೈರಾಣು ಸೋಂಕು ಕುರಿತು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಲಂದಿಗೆ ಜಾಗ್ಬತಿ ಕಾರ್ಯಕ್ರಮ ಹಮ್ನಿಕೊಳ್ಳಲಾಗಿತ್ತು ಹಾವೇರಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಬ್ಲಾಂಕ್ಗಳಲ್ಲಿ ಗ್ರಾಹಕರು ಸಾಮಾಜಿಕ ಅಂತರ ಕಾಯ್ಲುಕೊಳ್ಳದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ರಾಷ್ಷೀಕೃತ ಮತ್ತು ಬಾಸಗಿ ಬ್ಯಾಂಕ್ಗಳಿಗೆ ಗ್ರಾಪಕ ಪ್ರವೇತ ನಿಷೇಧಿಸಿ ಜಿಲ್ಲಾಧಿಕಾರಿ ಕೃಷ್ಣ ಬಾಜಪೇಯಿ ಆದೇತ ಹೊರಡಿಸಿದ್ದಾರೆ

ರೈತ ಬಾಂಧವರು ಕೃಷಿ ಪರಿಕರಗಳ ಖರೀದಿ ಮಾಡಬಹುದಾಗಿದೆ ಎಂದು ಕೇಂದ್ರದ ಮುಖ್ಯಸ್ವರು ತಿಳಿಸಿದ್ದಾರೆ

ಮಹಾಮಾರಿ ಕೊರೊನಾ ಸೋಂಕು ತಡೆಗಟ್ಟುವಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎಲ್ಲ ಸಮುದಾಯದ ಧರ್ಮಗುರುಗಳು ಮುಂದಾಗಬೇಕು ಎಂದು ರಾಯಚೂರು ಜೆಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಮನವಿ ಮಾಡಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸ್ವಚ್ಯತಾ ಸಪ್ತಾಪ ಅಚರಿಸಿದ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಕಳೆದ ಏಳು ದಿನಗಳಲ್ಲಿ ಒಂದೂ ಕೊರೊನಾ ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಸಿಂಧೂ ರೂಪೇಶ್ ತಿಳಿಸಿದ್ದಾರೆ ತುಮಕೂರಿನ ವಸತಿ ನಿಲಯವೊಂದರಲ್ಲಿ ವಲಸೆ ಕಾರ್ಮಿಕರಿಗೆ ಸ್ನಾಪಿಸಿರುವ ಶಿಬಿರಕ್ಷೆ ಇಂದು ಭೇಟಿ ನೀಡಿದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಪಂಚಾಟಿ ಸಂಜೀವ್ಕುಮಾರ್ ನಿರಾತ್ರಿತರಿಗೆ ನೀಡಿರುವ ಸೌಲಭ್ಯಗಳನ್ನು ಪರಿತೀಲಿಸಿದರು

ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು

ಮುನ್ಲೂಚನೆಯಂತೆ ರಾಜ್ಯದಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಸಂಭವ